ವೈಯಕ್ತಿಕ ದತ್ತಾಂಶ ರಕ್ಷಣೆಯನ್ನು ಬಲಪಡಿಸಲು ಸಮಗ್ರ ಕಾಯಿದೆಯನ್ನು ಸರ್ಕಾರ ರೂಪಿಸುತ್ತಿದೆ

ರಾಷ್ಷೀಯ ಹಸಿರು ನ್ಯಾಯಮಂಡಳಿ ವಿಧಿಸಿರುವ ನೂರು ಕೋಟಿ ರೂಪಾಯಿ ದಂಡವನ್ನು ಕೇವಣಿ ಇರಿಸುವಂತೆ ಮೇಘಾಲಯ

ವಿಶ್ವಕಪ್ ಕ್ರಿಕೆಟ್ ಚಸ್ಸರ್ ಲಿ ಸ್ಸೀಟ್ನಲ್ಲಿ ಇಂಗ್ಲೆಂಡ್ ಮತ್ತು ನ್ಲೂಜಿಲೆಂಡ್ ನಡುವೆ ಮುಂದುವರೆದ ಪಣಾಪಣಿ

ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಬಾತೆ ಸಚವ ಪ್ರಕಾಶ್ ಜಾವಡೇಕರ್ ದೆಪಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಬಿದ್ದಾರೆ ಪ್ರಸ್ತಾವನೆಗೆ ಸಂಪುಟದ ಅನುಮೋದನೆಯಿಂದ ಆಡಳಿತಾತ್ಕ ಸಾಮರ್ಥ್ನ ಪೆಚ್ಚಳಗೊಳ್ಳಲಿದೆ ಎಂದು ತೀಚಿದರು ದೇಶದ ಆಂತರಿಕ ಭದ್ರತೆ ಹೊಣೆಹೊತ್ತಿರುವ ಭದ್ರತಾ ಸಿಬ್ಲಂದಿಯಿಂದ ಇನ್ನು ಉತ್ತಮ ಸೇವೆ ದೇಶಕ್ಕೆ ಲಭಿಸಲಿದೆ ಎಂಬ ಆಶಯ ವ್ಯಕ್ತಪಡಿಸಿದ್ದಾರೆ ಅಲ್ಲದೇ ಕೇಂದ್ರ ಸಚಿವ ಸಂಪುಟ ಸಮುದ್ರದಲ್ಲಿ ಸರಕು ಹಾಗೂ ಪ್ರಯಾಣಿಕರ ಸಂಚಾರ ಆರಂಭಿಸಲು ಭಾರತ ಪಾಗೂ ಮಾಲ್ದೀವ್ಗೆ ನಡುವಣ ಪೂರ್ವಾಸ್ವಯದಿಂದ ಜಾರಿಗೆ ಬರುವಂತೆ ಒಪ್ಪಂದಕ್ಕೆ ಅನುಮೋದನೆ ನೀಡಿದೆ ಅಪಮದಾಬಾದ್ ಲಕ್ಕೋ ಹಾಗೂ ಮಂಗಳೂರು ವಿಮಾನ ನಿಲ್ಲಾಣಗಳನ್ನು ಸಾರ್ವಜನಿಕ ಖಾಸಗಿ ಸಹಭಾಗಿತ್ತದ ಮೂಲಕ ಖಾಸಗಿಯರಿಗೆ ವಹಿಸುವ ಪ್ರಸ್ತಾವನೆಗೂ ಸಂಪುಟ ಅನುಮೋದನೆ ನೀಡಿದೆ ಎಂದು ಸಚಿವರು ವಿವರಿಸಿದರು

ಖಾಸಗಿ ದತ್ತಾಂಶ ಕುರಿತು ಸಮಗ್ರ ಶಾಸನ ರೂಪಿಸಲು ಸರ್ಕಾರ ಪರಿತೀಲಿಸುತ್ತಿದೆ ದತ್ತಾಂಶ ರಕ್ಷಣೆಗೆ ಸಂಬಂಧಿಸಿದಂತೆ ಸುಪ್ರಿಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಬಿ

ಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ತಜ್ಞರ ಸಮಿತಿ ರಚಿಸಲಾಗಿದ್ದು ಈ ಸಮಿತಿ ದತ್ತಾಂಶ ರಕ್ಷಣೆ ಸಂಬಂಧಿಸಿದ ವಿವಿಧ ಅಂಶಗಳನ್ನು ಆಧ್ಯಯನ ನಡೆಸಿ ದತ್ತಾಂಶ ರಕ್ಷಣೆ ಮಸೂದೆಯನ್ನು ರೂಪಿಸಲಿದೆ ಎಂದರು ಸಮಿತಿ ಕರಡು ವಿಧೇಯಕ ಹೊರ ತಂದ ನಂತರ ವಿಸ್ನತ ಸಮಾಲೋಚನೆ ನಡೆಸಿ ಸಂಸತ್ತಿನ ಮುಂದೆ ಸದ್ದದಲ್ಲೇ ಮಂಡಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ

ರೈಲ್ವೆ ನಿಲ್ದಾಣಗಳಲ್ಲಿ ಫ್ಲಾಟ್ಫಾರಂಗಳ ಸುಧಾರಣೆ ಶೌಚಾಲಯ ಸೌಲಭ್ಯ ಕಾಲು ಸೇತುವೆಗಳ ನಿರ್ಮಾಣ ಲಿಫ್ಪೆಗಳು ಹಾಗೂ ಎಸ್ನೀಲೇಟರ್ಗಳ ಅಳವಡಿಕೆ ಮತ್ತಿತರ ಸೌಲಭ್ಯಗಳನ್ನು ಯೋಜನೆಯಡಿ ಕಲ್ಪಸಲಾಗುವುದು ಎಂದು ಸಚಿವರು ವಿವರಿಸಿದರು

ಕೇಂದ್ರೀಯ ಶಿಕ್ಷಣ ಸಂಸ್ಥೆಗಳಿಗೆ ಶಿಕ್ಷಕರನ್ನು ನೇರವಾಗಿ ನೇಮಿಸಿಕೊಳ್ಳುವಾಗ ಪರಿತಿಷ್ಟ ಜಾತಿಪರಿತಿಷ್ಟ ವರ್ಗಒಂದುಳದ ವರ್ಗ ಹಾಗೂ ಅರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಮೀಸಲಾತಿ ಕಲ್ಪಿಸಲು ವಿಧೇಯಕ ಅವಕಾಶ ಕಲ್ಪಿಸಲಿದೆ

ಇಂದು ಅಧಿಕೃತವಾಗಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ತಮ್ಮ ರಾಜೀನಾಮೆ ಪತ್ರವನ್ನು ತಮ್ಮ ಅಧಿಕೃತ ಟ್ವೀಟರ್ನಲ್ಲಿ ಪ್ರಕಟಿಸಿದ್ದಾರೆ ದೇತದ ಜೀವನಾಡಿಯಂತೆ ಆದರ್ಶ ಹಾಗೂ ಮೌಲ್ಯಗಳನ್ನು ಪ್ರತಿಪಾದಿಸುವ ಕಾಂಗ್ರೆಸ್ ಪಕ್ಷದ ಸೇವೆ ಸಲ್ಲಿಸಲು ತಮಗೆ ದೊರಕಿದ್ದ ಅವಕಾಶ ಅತ್ಯಂತ ಗೌರವಯುತವಾದುದು ಎಂದು ಹೇಳದ್ದಾರೆ ತಮ್ಮ ರಾಜೀನಾಮೆ ಪತ್ರದಲ್ಲಿ ರಾಹುಲ್ ಗಾಂಧಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿಗೆ ತಾವು ಜವಾಬ್ದಾರಿ ಹೊರುವುದಾಗಿ ಕಾಂಗ್ರೆಸ್ ಪಕ್ಷದ ಭವಿಷ್ಣದ ದೇವಣಿಗೆಗೆ ಉತ್ತರದಾಯಿತ್ವ ಅತ್ಯಂತ ನಿರ್ಣಾಯಕವಾಗಿದೆ ಹಾಗಾಗಿ ಪಕ್ಷದ ಅಧ್ಯಕ್ಷ ಸ್ಮಾನಕ್ಕೆ ರಾಜೀನಾಮಿ ಸಲ್ಲಿಸಿರುವುದಾಗಿ ತಿಳಿಸಿದ್ದಾರೆ ತಮ್ಮ ಹೋರಾಟ ಎಂದೂ ಸಹ ರಾಜಕೀಯ ಅಧಿಕಾರ ಗಳಸಲು ಆಗಿರಲಿಲ್ಲ ಬಿಜೆಪಿ ಕುರಿತು ತಮಲ್ಲಿ ಯಾವುದೇ ದ್ವೇಷ ಹಾಗೂ ಆಕ್ರೋತ ಇಲ್ಲ ಎಂದು ಸಪ್ಪಪಡಿಸಿದ್ದಾರೆ ಇದಕ್ಕೂ ಮುನ್ನ ಸಂಸತ್ ಭವನದ ಹೊರಗೆ ಸುದ್ಗಿಗಾರರೊಂದಿಗೆ ಮಾತನಾಡಿದ ರಾಹುಲ್ ಗಾಂಧಿ ಪಕ್ಷದ ಕಾರ್ಯಕಾರಿಣಿ ತಕ್ಷಣವೇ ಸಭೆ ನಡೆಸಿ ತಮ್ಮ ಉತ್ತರಾಧಿಕಾರಿಯನ್ನು ನಿರ್ಧರಿಸಬೇಕು ಎಂದು ಹೇಳದರು

ಕಾಮನ್ ವೆಲ್ತ್ ಕ್ರೀಡಾಕೂಟದ ವೇಳೆ ಶಿವಾಜಿ ಸ್ಸೇಡಿಯಂ ಹಾಗೂ ತಲೋತ್ತರ್ ಕ್ರೀಡಾಂಗಣಗಳ ನವೀಕರಣ ಹಾಗೂ ಮೇಲ್ವರ್ಜೆಗೇರಿಸುವ ಗುತ್ತಿಗೆ ವಹಿಸುವ ಸಂಬಂಧ ನಡೆದ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದ ರಾಜಾ ಅದೇರಿ ಕನ್ನಲ್ಟೆನ್ಸ್ ಸಂಸ್ವೆಗೆ ಸೇರಿದ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ

ಆಕ್ರಮ ಕಲ್ಲಿದ್ದಲು ಗಣಿಗಾರಿಕೆ ನಿಗ್ರಹಿಸಲು ವಿಫಲವಾಗಿದ್ದ ಮೇಘಾಲಯ ರಾಜ್ಯ ಸರ್ಕಾರಕ್ಷೆ ರಾಷ್ಷೀಯ ಪಸಿರು ನ್ಯಾಯಮಂಡಳಿ ಈ ವರ್ಷದ ಜನವರಿಯಲ್ಲಿ ದಂಡ ವಿಧಿಸಿತ್ತು ನ್ಯಾಯಮೂರ್ತಿ ಆಕೋಕ್ ಭೂಷಣ್ ಹಾಗೂ ನ್ಗಾಯಮೂರ್ತಿ ಕೆ

ಜೋಸೆಫ್ ಅವರನ್ನೊಳಗೊಂಡ ನ್ಗಾಯಪೀಠ ಆಕ್ರಮವಾಗಿ ಹೊರ ತೆಗೆದಿರುವ ಕಲ್ಲಿದ್ದಲನ್ನು ಭಾರತೀಯ ಕಲ್ಲಿದ್ದಲು ಸಂಸ್ಥೆಗೆ ಪಸ್ತಾಂತರಿಸುವಂತೆ ರಾಜ್ಯ ಸರ್ಕಾರಕ್ಕೆ ತಾಕೀತು ಮಾಡಿದ್ದು ಕಲ್ಲಿದ್ದಲನ್ನು ಭಾರತೀಯ ಕಲ್ಲಿದ್ದಲು ಸಂಸ್ಥೆ ಪರಾಜು ನಡೆಸಿ ಪಣವನ್ನು ರಾಜ್ಞ ಸರ್ಕಾರಕ್ಷೆ ಜಮೆ ಮಾಡಲು ಸೂಚಿಸಿದೆ

ಸಾವಿಗೀಡಾದವರು ಹಾಗೂ ನಾಪತ್ತೆಯಾದವರ ಸಂಬ್ಲೆ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ಭೀತಿ ವ್ಯಕ್ತಪಡಿಸಿದ್ದಾರೆ ಸ್ವೀಯ ಆಡಳತ ಹೊಲೀಸರು ಸ್ವಯಂ ಸೇವಕರು ಹಾಗೂ ಎನ್ಡಿಆರ್ಎಫ್ ರಕ್ಷಣೆ ಮತ್ತು ಪರಿಪಾರ ಕಾರ್ಯಾಚರಣೆ ಮುಂದುವರೆಸಿವೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಪರಿಸ್ಥಿತಿಯನ್ನು ಪರಾಮರ್ತಿಸಲು ತುರ್ತು ಸಭೆ ಕರೆದಿದ್ದಾರೆ

ವಿಶೇಷ ಬಜೆಟ್ ವಾರ್ತೆಗಳು ನಂತರ ರಾತ್ರಿ ಬಜೆಟ್ ನಂತರದಲ್ಲಿ ಸ್ಪುಡಿಯೋದಲ್ಲಿ ತಜ್ಜರೊಂದಿಗೆ ನಡೆಯುವ ಚರ್ಚೆಗಳನ್ನು ಪ್ರಸಾರ ಮಾಡಲಿದೆ

ವಿಪ್ಪಸಂಸ್ಥೆಯ ಬೆಂಬಲ ಹೊಂದಿರುವ ಲಿಬಿಯಾ ಸರ್ಕಾರ ಈ ವಾಯುದಾಳಯನ್ನು ಖಂಡಿಸಿದ್ದು ಲಬಿಯನ್ ನ್ಯಾಷನಲ್ ಆರ್ಮಿಯ ನೇತೃತ್ವ ಹೊಂದಿರುವ ಖಲಿಫಾ ಓಪ್ಟರ್ ಇದಕ್ಕೆ ಕಾರಣ ಎಂದು ಹೇಳದೆ ಹಿಫ್ಲರ್ ಅವರ ಸೇನೆ ಲಿಬಿಯಾದ ಪೂರ್ವ ಹಾಗೂ ದಕ್ಷಿಣ ಭಾಗದ ಮೇಲೆ ಹಿಡಿತ ಹೊಂದಿದ್ದು ಕಳೆದ ಏಪ್ರಿಲ್ನಿಂದ ಸರ್ಕಾರದ ವಿರುದ್ಧ ಪಲವು ದಾಳಿಗಳನ್ನು ಕೈಗೊಳ್ಳುತ್ತಿದೆ ಲಿಬಿಯಾದಲ್ಲಿ ಪತ್ತೆಯಾಗಿರುವ ಶಸ್ತಾಸ್ತಗಳ ಒಡೆತನವನ್ನು ಸಂಯುಕ್ತ ಅರಬ್ ಒಕ್ಕೂಟ ಹೇಳಕೆಯಲ್ಲಿ ನಿರಾಕರಿಸಿದೆ

ಬಲೂಚಸ್ತಾನ್ ಪ್ರಾಂತ್ಯದಲ್ಲಿ ಪಾಕಿಸ್ತಾನದ ಆಡಳತದ ವಿರುದ್ಧ ಸಮರ ಸಾರಿರುವ ಪ್ರತ್ಯೇಕತಾವಾದಿ ಗುಂಪಾಗಿರುವ ಬಿಎಲ್ಎ ಅಮೆರಿಕಾದ ಈ ಕ್ರಮವನ್ನು ಅನ್ನಾಯ ಎಂದು ಪ್ರತಿಕ್ರಿಯಿಸಿದೆ